ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಇಂದು ಜಾಲನೆ ನೀಡಿದರು ಗ್ವಹ ಕಚೇರಿ ಕ್ವಷ್ಣಾದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅವರು ಮಟ್ಟ ಮಗುವಿಗೆ ಮೋಲಿಯೋ ಪನಿ ಪಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು

ಎಲ್ಲಾ ಮೋಷಕರು ತಮ್ಮ ಮಕ್ಕಳಿಗೆ ಮೋಲಿಯೋ ಪನಿ ಹಾಕಿಸಬೇಕು ಎಂದು ಮುಖ್ಯಮಂತ್ರಿ ಅವರು ಮನವಿ ಮಾಡಿದರು ಬೆಂಗಳೂರಿನ ಬಿಬಿಎಂಪಿ ಆವರಣದಲ್ಲಿ ಮೇಯರ್ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ಮಟ್ಟ ಮಗುವಿಗೆ ಪನಿ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಆರೋಗ್ಯ ಸಚಿವ ಶಿವನಾಂದ ಪಾಟೀಲ್ ಮೋಲಿಯೋ ಹನಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪಾಜರಿದ್ದರು ದಾವಣಗೆರೆಯ ಪೆಚ್ಕೆಆರ್ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಬಸವರಾಜ್ ಮಕ್ಕಳಗೆ ಮೋಲಿಯೊ ಲಸಿಕೆ ಹಾಕುವ ಮೂಲಕ ಆಂದೋಲನಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ಶೋಭ ಪಲ್ಲಾಗಟ್ಟೆ ಮೊದಲಾದವರು ಹಾಜರಿದ್ದರು ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮುಂದಿನ ಪೀಳಿಗೆ ಮಕ್ಕಳು ಆರೋಗ್ಯವಂತ ಪ್ರಜೆಗಳಾಗಬೇಕು ಎಂಬ ಒಳ್ಳೆಯ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ

ಬಸ್ ನಿಲ್ಲಾಣ ರೈಲು ನಿಲ್ದಾಣ ಪ್ರವಾಸಿ ತಾಣ ಮಾಲ್ಗಳಲ್ಲೂ ಬೂತ್ ತೆರೆಯಲಾಗಿದೆ ಎಂದು ಹೇಳಿದರು ಮಂಡ್ಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಎನ್

ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಕೆ

ಈ ನಡುವೆ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಸೈನಿಕರು ಹಾಗೂ ಹುತಾತ್ತರ ಭಾವಚಿತ್ರಗಳನ್ನು ಪ್ರಚಾರ ಕಾರ್ಯಕ್ಷೆ ರಾಜಕೀಯ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಬಾರದು ಎಂದು ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ಪತ್ರ ಬರೆದು ಸ್ಪಷ್ಟಪಡಿಸಿದೆ

ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಯಿಲೆ ನಿಯಂತ್ರಣಕ್ಕೆ ಹೆಬ್ಬಾಳದಲ್ಲಿರುವ ಸಂಸ್ವೆ ಚುಚ್ಚುಮದ್ದು ತಯಾರು ಮಾಡಿ ಜಿಲ್ಲಾ ಆಸ್ವತ್ರೆಗಳಿಗೆ ಕಳುಹಿಸಿ ಕೊಡುವ ಕೆಲಸ ಮಾಡುತ್ತಿದೆ

ರಾಜ್ಯದ ಬರ ನೆರೆ ಜ್ವಲಂತ ಸಮ್ಯಸೆ ನಿವಾರಣೆಗೆ ಪೆಟ್ಟಿನ ಅನುದಾನ ನೀಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದು ಒಟ್ಟಾರೆ ದೆಹಲಿ ಭೇಟಿ ಫಲಪ್ರಧವಾಗಿದೆ

ರೇವಣ್ಣ ಅವರ ಹೇಳಿಕೆಯಿಂದ ಯಾರಿಗಾದರೂ ನೋವಾಗಿದ್ದರೆ ಅದಕ್ಕೆ ಕ್ಷಮೆಕೋರುವುದಾಗಿ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಸ್ಪಷ್ಪಪಡಿಸಿದರು ಹಾಸನ ಜಿಲ್ಲೆಯ ಸಕಲೇಶಮರ ತಾಲ್ಲೂಕಿನ ಮಾರನಹಳ್ಳಿ ಬಳಿಯ ರಾಷ್ಷೀಯ ಹೆದ್ದಾರಿಯಲ್ಲಿ ಇಂದು ಬೆಳಿಗ್ಗೆ ರಾಜ್ಯ ರಸ್ನೆ ಸಾರಿಗೆ ಸಂಸ್ಲೆ ಬಸ್ ಮತ್ತು ಕಾರು ಮುಖಾಮುಖಿ ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ನಾಲ್ವರು ಸ್ಥಳದಲ್ಲೇ ಮ್ಯತಪಟ್ಟಿದ್ದಾರೆ ಈ ಘಟನೆಯಲ್ಲಿ ಮತ್ತಿಬ್ಲರು ಗಂಭೀರವಾಗಿ ಗಾಯಗೊಂಡಿದ್ದು

ದೇಶದ ಸುರಕ್ಷತೆ ಮತ್ತು ಜನರ ರಕ್ಷಣೆ ಹಾಗೂ ದೇಶದ ಪ್ರಮುಖ ಸಂಸ್ವೆಗಳ ರಕ್ಷಣೆಯ ಖಾತರಿಗೆ ಕೇಂದ್ರೀಯ ಕ್ಟೆಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಸಿಬ್ಬಂದಿಯ ಶ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ

ದೇಶದ ಅಭಿವೃದ್ದಿಯ ಬೆಳವಣಿಗೆಗೆ ಸಿಐಎಸ್ಎಫ್ ಸಿಬ್ಬಂದಿ ತಮ್ಮದೇ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳದ ಪ್ರಧಾನಿ ಮೋದಿ ಸಿಬ್ಬಂದಿಯ ದೈನಂದಿನ ಕೆಲಸಗಳಾದ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಸಾರ್ವಜನಿಕರ ತಪಾಸಣೆಯನ್ನು ಪ್ರಸ್ತಾಪಿಸಿ ಸಾರ್ವಜನಿಕರಲ್ಲಿ ಸುರಕ್ಷತೆ ಕುರಿತು ಅರಿವು ಮೂಡಿಸಬೇಕು ಎಂದು ಕರೆ ನೀಡಿದರು